ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ರಷ್ನಾ ಸರ್ಕಾರದಿಂದ ಅತ್ತುನ್ನತ ಆರ್ಡರ್ ಆಫ್ ಸೇಂಟ್

ಎಲ್ಲರನ್ನೊಳಗೊಂಡ ಬೆಳವಣಿಗೆ ಖಾತರಿಪಡಿಸಲು ಬ್ಲಾಂಕಿಂಗ್ ವಲಯದಲ್ಲಿ ವ್ಲವಸ್ಲಿತ ಸುಧಾರಣೆಗಳ

ಸಿಂಧು ಕ್ವಾರ್ಟರ್

ಮತದಾರರನ್ನು ಸೆಳೆಯಲು ವಿವಿಧ ರಾಜಕೀಯ ಪಕ್ಷಗಳ ಪ್ರಮುಖ ನಾಯಕರು ದೇಶಾದ್ಯಂತ ಚುನಾವಣಾ ರ್ಕಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಮಪಾರಾಷ್ಟ ಅಪಮದ್ ನಗರದಲ್ಲಿಂದು ಚುನಾವಣಾ ರ್ಕಾಲಿ ಉದ್ದೇಶಿಸಿ ಮಾತನಾಡಿದರು ಭಯೋತ್ಪಾದಕ ಸಂಚುಕೋರರ ಮನಸ್ಸಿನಲ್ಲಿ ಭಯ ಮೂಡಿಸುವಲ್ಲಿ ಪ್ರಸಕ್ತ ಕೇಂದ್ರ ಸರ್ಕಾರ ಯಶಸ್ವಿಯಾಗಿದ್ದು ದೇಶಕ್ಕೆ ಭಷ್ಟಾಚಾರ ಮುಕ್ತ ಬಲಿಷ್ಠ ಸರ್ಕಾರ ನೀಡುವಲ್ಲಿ ಎನ್ಡಿಎ ಸರ್ಕಾರ ಸಫಲವಾಗಿದೆ ಎಂದು ಪೇಳಿದರು ಕೃಷಿ ಕೈಗಾರಿಕೆ ಪಾಗೂ ಸೇವಾ ವಲಯ ಸೇರಿದಂತೆ ಪಲವು ರಂಗಗಳಲ್ಲಿ ಎನ್ಡಿಎ ಸರ್ಕಾರ ವಿವಿಧ ಅಭಿವ್ಯದ್ದಿ ಯೋಜನೆ ಜಾರಿಗೊಳಿಸಿರುವುದನ್ನು ಸಮಾವೇಶದಲ್ಲಿ ಪ್ರಧಾನಿ ವಿವರಿಸಿದರು ಕಿಸಾನ್ ಸಮ್ಮಾನ್ ಯೋಜನೆಯಿಂದ ರೈತರಿಗೆ ಪೆಚ್ಚಿನ ಲಾಭವಾಗಲಿದ್ದು ರೈತರ ಸಮಸ್ಯೆ ವರಿಹರಿಸಲು ಜಲಸಂಪನ್ಮೂಲ ಅಭಿವೃದ್ಧಿಗೆ ತಮ್ಮ ಸರ್ಕಾರ ಆದ್ಯತೆ ನೀಡಿದೆ ಎಂದು ಹೇಳಿದರು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಾರಿಗೊಳಿಸಿದ ನೋಟು ಅಮಾನ್ಯೀಕರಣದಿಂದ ಸಾಮಾನ್ಯ ಜನರು ಸಾಕಷ್ಟು ತೊಂದರೆ ಅನುಭವಿಸಿದರು ಸರಕು ಮತ್ತು ಸೇವಾ ತೆರಿಗೆಯನ್ನು ಆತುರವಾಗಿ ಜಾರಿಗೊಳಿಸಿದ್ದರಿಂದ ಸಾವಿರಾರು ಸಣ್ಣ ಕೈಗಾರಿಕೆಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗಿ ಲಕ್ಷಾಂತರ ಜನರ ಬದುಕುಗಳ ಮೇಲೆ ಪರಿಣಾಮ ಉಂಟಾಗಿದೆ ಎಂದು ದೂರಿದರು ಇದರಿಂದಾಗಿ ತಿರುಪ್ಪೂರು ಮತ್ತು ಕಾಂಚೀಮರಂನಲ್ಲಿ ಸಾಂಪ್ರದಾಯಿಕ ಕೈಗಾರಿಕೆಗಳು ಮುಚ್ಚುವಂತಾಗಿದೆ ಎಂದರು

ಬಿಜೆಪಿ ರಾಷ್ಟೀಯ ಅಧ್ವಕ್ಷ ಅಮಿತ್ ಷಾ ಒಡಿಶಾದ ಕಿನೋಜರ್ನಲ್ಲಿ ಚುನಾವಣಾ ರ್ಾಲಿಯಲ್ಲಿ ಮಾತನಾಡಿದರು ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಪಿಲಿಬಿಟ್ನಲ್ಲಿ ಚುನಾವಣಾ ಸಭೆ ಉದ್ದೇಶಿಸಿ ಮಾತನಾಡಿದರು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿಂದು ಬಿಜೆಪಿ ಚುನಾವಣಾ ರ್ಕಾಲಿ ಉದ್ದೇಶಿಸಿ ಮಾತನಾಡಿದರು

ಬಿಜೆಪಿ ಚುನಾವಣೆಯಲ್ಲಿ ಗೆದ್ದು ಮತ್ತೆ ಕೇಂದ್ರದಲ್ಲಿ ಸರ್ಕಾರ ರಚಿಸಿದರೆ ಪಿ ಎಂ

ಈ ವರೆಗೆ ಈ ಪ್ರಶಸ್ತಿಯನ್ನು ಚೈನಾದ ಅಧ್ಯಕ್ಷ ಕ್ಷೆ ಜಿನ್ಪಿಂಗ್ ಕಜಕಿಸ್ತಾನದ ಅಧ್ಯಕ್ಷ ನೂರ್ಸುಲ್ತಾನ್ ನಜರ್ಬಯೇವ್ ಪಾಗೂ ಅಜರ್ ಬೈಜಾನ್ನ ಅಧ್ಯಕ್ಷ ಗೇಡರ್ ಅಲ್ವೈ ಅವರಿಗೆ ಪ್ರದಾನ ಮಾಡಲಾಗಿತ್ತು

ರಷ್ಠಾ ಪ್ರಕಟಿಸಿರುವ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಅತ್ಯಂತ ವಿನಮ್ರವಾಗಿ ಸ್ವೀಕರಿಸುವುದಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಉಭಯ ದೇಶಗಳ ನಡುವಣ ವ್ಯಾಪಕ ಸಪಕಾರದಿಂದಾಗಿ ನಾಗರಿಕರಿಗೆ ಅಭೂತಮೂರ್ವ ಫಲಶ್ರುತಿ ಹೊರಹೊಮ್ಮಲು ಸಾಧ್ಯವಾಗಿದೆ ಭಾರತ ರಷ್ಕಾ ಸ್ನೇಹ ಬಾಂಧವ್ಯಕ್ಕೆ ಅಧ್ಯಕ್ಷ ಮಟನ್ ಅವರು ದೊಡ್ಡ ಸ್ಫೂರ್ತಿಯಾಗಿದ್ದು ಅವರ ದೂರ ದೃಷ್ಷಿಯ ನಾಯಕತ್ವವನ್ನು ಪ್ರಧಾನಿ ಮೋದಿ ಕೊಂಡಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಮಂಗಳೂರು ಮತ್ತು ಬೆಂಗಳೂರಿನಲ್ಲಿ ಚುನಾವಣಾ ರ್ಕಾಲಿ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಮೊದಲು ಮಂಗಳೂರಿನ ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಳ್ಳಲಿರುವ ಅವರು ನಂತರ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯುವ ಬಿಜೆಪಿ ಸಮಾವೇಶ ಉದ್ದೇಶಿಸಿ ಮಾತನಾಡಲಿದ್ದಾರೆ

ಕೋಲಾರ ಚಿತ್ರದುರ್ಗ ಪಾಗೂ ಕೆ ಆರ್ ನಗರಗಳಲ್ಲಿ ಏರ್ಪಡಿಸಿರುವ ಕಾಂಗ್ರೆಸ್ ಜೆಡಿಎಸ್ ಪಕ್ಷಗಳ ಜಂಟೆ ಚುನಾವಣಾ ಪ್ರಚಾರ ಸಭೆಗಳಲ್ಲಿ ರಾಹುಲ್ಗಾಂಧಿ ಪಾಲ್ಗೊಳ್ಳುವರು

ವೆಂಕಯ್ಕನಾಯ್ಡು ಹೇಳಿದ್ದಾರೆ

ಬ್ಡಾಂಕುಗಳ ವಸೂಲಿಯಾಗದ ಸಾಲಗಳ ಪ್ರಮಾಣ ಹೆಚ್ಚುತ್ತಿರುವುದಕ್ಕೆ ತೀವ್ರ ಕಳವಳ ವ್ಯಕ್ಷಪಡಿಸಿದ ಅವರು ಇದರಿಂದ ಬ್ಯಾಂಕ್ಗಳ ಸಾಲ ನೀಡಿಕೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗಳಿದೆ ಎಂದರು ದೀರ್ಘಕಾಲದಿಂದ ಬಾಕಿ ಉಳಿದಿರುವ ವಸೂಲಿಯಾಗದ ಸಾಲಗಳ ಪ್ರಮಾಣ ದೇಶದ ಅರ್ಥಿಕ ಬೆಳವಣಿಗೆಗೆ ಬೆದರಿಕೆ ಉಂಟುಮಾಡಿದ್ದು ಸಾಲ ನೀಡುವ ಸಾಮರ್ಥ್ಯವನ್ನು ದುರ್ಬಲಗೊಳಿಸುತ್ತಿದೆ ಎಂದು ಹೇಳಿದರು ಎಲ್ಲಾ ರಾಜಕೀಯ ಪಕ್ಷಗಳು ಚುನಾವಣಾ ಬಾಂಡ್ ಸ್ವೀಕೃತಿ ಮಾಹಿತಿ ಹಾಗೂ ದೇಣಿಗೆದಾರರ ಪೂರ್ಣ ವಿವರಗಳನ್ನು ಮುಚ್ಚಿದ ಲಕೋಟೆಯಲ್ಲಿ ಚುನಾವಣಾ ಆಯೋಗಕ್ಕೆ ಸಲ್ಲಿಸಬೇಕು ಎಂದು ಸುಪ್ರೀಂಕೋರ್ಟ್ ಇಂದು ಸೂಚನೆ ನೀಡಿದೆ

ರಾಜಕೀಯ ಪಕ್ಷಗಳಿಗೆ ನೀಡಲಾಗುವ ಪಣಕಾಸು ನೆರವಿನ ಮೂಲದ ಬಗ್ಗೆ ಪಾರದರ್ಶಕತೆ ತರುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಚುನಾವಣಾ ಬಾಂಡ್ ಯೋಜನೆಯನ್ನು ಜಾರಿಗೆ ತಂದಿದ್ದು ಈ ಬಗ್ಗೆ ಅರ್ಜಿದಾರರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸರ್ಕಾರ ಕಳೆದ ವರ್ಷದ ಜನವರಿಯಲ್ಲಿ ಚುನಾವಣಾ ಬಾಂಡ್ ಯೋಜನೆಗೆ ಅಧಿಸೂಚನೆ ಹೊರಡಿಸಿತ್ತು

ರಫೇಲ್ ಕುರಿತಂತೆ ಸುಪ್ರೀಂಕೋರ್ಟ್ನ ಇತ್ತೀಚಿನ ಶೀರ್ಷಿಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಅಧ್ಯಕ್ಷ ರಾಮಲ್ ಗಾಂಧಿ ನೀಡಿರುವ ಪೇಳಿಕೆ ನ್ಯಾಯಾಂಗ ನಿಂದನೆಯಾಗಿದ್ದು ಪಾಗಾಗಿ ಅವರ ವಿರುದ್ದ ಕ್ರಮ ಜರುಗಿಸಬೇಕೆಂದು ಬಿಜೆಪಿ ಸಂಸದೆ ಮೀನಾಕ್ಷಿ ಲೇಖಿ ಸುಪ್ರೀಂ ಕೋರ್ಟ್ಗೆ ಇಂದು ಅರ್ಜಿ ಸಲ್ಲಿಸಿದ್ದಾರೆ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ನೇತೃತ್ವದ ನ್ಯಾಯಪೀಠ ಅರ್ಜಿಯನ್ನು ಸೋಮವಾರ ವಿಚಾರಣೆಗೆ ಕೈಗೆತ್ತಿಕೊಳ್ಳುವುದಾಗಿ ತಿಳಿಸಿದೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ತಪ್ಪಾಗಿ ವ್ಲಾಖ್ಲಾನಿಸುವ ಮೂಲಕ ಮೂರ್ವಾಗ್ರಹ ಸ್ಪಷ್ಟಿಸಲು ಯತ್ನಿಸಿದ್ದಾರೆ ಎಂದು ಲೇಖಿ ತಮ್ನ ಅರ್ಜಿಯಲ್ಲಿ ದೂರಿದ್ದಾರೆ

ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸೈನಾ ನೆಪ್ವಾಲ್ ಜಪಾನ್ನ ನೋಜೋಮಿ ಒಕೂಪರ ಅವರ ಎದುರು ಸೋಲು ಅನುಭವಿಸಿದ್ದಾರೆ ಅಂತಿಮ ಪಂದ್ಯದಲ್ಲಿ ಸಿಂಧು ಒಕೂಪರವರನ್ನು ಎದುರಿಸಲಿದ್ದಾರೆ